ಜೆ ಡಿ

ರಾಜ್ಯಸಭೆ ಮತ್ತು ಲೋಕಸಭೆಯ ಕಲಾಪಗಳನ್ನು ನಾಳೆಗೆ ಮುಂದೂಡಲಾಗಿದೆ

ಲೋಕಸಭೆಯಲ್ಲಿ ಈ ಮಸೂದೆ ಈಗಾಗಲೇ ಅಂಗೀಕಾರವಾಗಿತ್ತು ಮಸೂದೆ ಅನುಮೋದನೆ ಪಡೆದುಕೊಂಡಿದೆ ಎಂದು ಹೇಳಿದ ಕೂಡಲೇ ಕಾಂಗ್ರೆಸ್ ಎಐಎಡಿಎಂಕೆ ಮತ್ತು ಟಿಡಿಪಿ ಮತ್ತಿತರ ಪ್ರತಿಪಕ್ಷಗಳ ಸದಸ್ಯರು ಸದನದ ಬಾವಿಗೆ ಧಾವಿಸಿ ಜೋರು ದನಿಯಲ್ಲಿ ಘೋಷಣೆಗಳನ್ನು ಕೂಗತೊಡಗಿದರು ಪರಿಸ್ಥಿತಿಯನ್ನು ಗಮನಿಸಿದ ಸಭಾಪತಿ ಎಂ

ಸಂಸದೀಯ ವ್ಯವಹಾರಗಳ ಇಲಾಖೆ ರಾಜ್ಯಮಂತ್ರಿ ವಿಜಯ್ ಗೋಯೆಲ್ ಮಾತನಾಡಿ ಸರ್ಕಾರ ಯಾವುದೇ ವಿಷಯದ ಬಗ್ಗೆ ಚರ್ಚೆಗೆ ಸಿದ್ದವಿದೆ ಎಂದು ಪುನರುಚ್ಚರಿಸಿದರು ಸುಗಮ ಕಲಾಪಕ್ಕೆ ಸಹಕರಿಸಬೇಕೆಂದು ಪ್ರತಿಪಕ್ಷಗಳಲ್ಲಿ ಮನವಿ ಮಾಡಿದರು ಸದನದಲ್ಲಿ ಕೋಲಾಹಲದ ಪರಿಸ್ಥಿತಿ ಮುಂದುವರೆದ ಹಿನ್ನೆಲೆಯಲ್ಲಿ ಸಭಾಪತಿಗಳು ರಾಜ್ಯಸಭೆಯ ಕಲಾಪವನ್ನು ನಾಳಿಗೆ ಮುಂದೂಡಿರುವುದಾಗಿ ಪ್ರಕಟಿಸಿದರು ಲೋಕಸಭೆ ಇಂದು ಕಲಾಪ ಆರಂಭಿಸುತ್ತಿದ್ದಂತೆಯೇ ಟಿ ಆರ್ ಎಸ್ ಮತ್ತು ಎ ಐ ಎ ಡಿ ಎಂ

ಸದಸ್ನರು ತಮ್ಮ ಬೇಡಿಕೆಗಳನ್ನು ಕುರಿತ ಫೋಷಣೆ ಕೂಗಿ ಕಲಾಪಕ್ಕೆ ಅಡ್ಡಿಪಡಿಸಿದ್ದರು

ಹಣಕಾಸು ಸಚಿವಾಲಯದ ರಾಜ್ಯಮಂತ್ರಿ ಸಂತೋಷ್ ಕುಮಾರ್ ಗಂಗ್ಲಾಲ್ ರಾಜ್ಯಸಭೆಯಲ್ಲಿ ಈ ಮಸೂದೆ ಮಂಡಿಸಿ ಅನುಮೋದನೆಗಾಗಿ ಕೋರಿದರು ಸದನ ಯಾವುದೇ ಚರ್ಚೆ ಇಲ್ಲದೇ ಮಸೂದೆಗೆ ಧ್ವನಿ ಮತದಿಂದ ಅಂಗೀಕಾರ ನೀಡಿತು

ರಾಜಸ್ಥಾನದ ಪೋಖರಣ್ ಕ್ಷಿಪಣಿ ಪರೀಕ್ಷಾ ನೆಲೆಯಲ್ಲಿ ಇಂದು ಬೆಳಿಗ್ಗೆ ಶಬ್ದಾತೀತ ವೇಗದ ಬ್ರಾಹ್ಮೀಸ್ ಕ್ಷಿಪಣೆಯನ್ನು ಯಶಸ್ಸಿಯಾಗಿ ಪ್ರಯೋಗಕ್ಕೆ ಒಳಪಡಿಸಲಾಯಿತು

ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಯಶಸ್ವಿ ಪ್ರಯೋಗ ನಡೆಸಿದ ಸಶಸ್ತ್ರ ಪಡೆಗಳು ರಕ್ಷಣಾ ಸಂಶೋಧನಾ ಮತ್ತು ಅಭಿವ್ವದ್ದಿ ಸಂಸ್ಥೆ ಡಿ ಆರ್ ಡಿ ಒ ಮತ್ತು ರಕ್ಷಣಾ ಉದ್ಯಮದ ಸಿಬ್ಬಂದಿಯನ್ನು ಅಭಿನಂದಿಸಿದ್ದಾರೆ ಈ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯಿಂದ ರಾಷ್ಟೀಯ ಭದ್ರತೆಗೆ ಮತ್ತಷ್ಟು ಬಲ ಬಂದಂತಾಗಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ವಿದೇಶ ಬ್ಯಾಂಕುಗಳಲ್ಲಿ ಅಕ್ರಮವಾಗಿ ಹಣವನ್ನು ಮುಚ್ಚಿಟ್ಟ ಪ್ರಕರಣದಲ್ಲಿ ಹಿಮಾಚಲ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ವೀರಭದ್ರಸಿಂಗ್ ಅವರ ಪತ್ತಿ ಮತ್ತು ಇತರ ಮೂವರಿಗೆ ದೆಹಲಿಯ ವಿಶೇಷ ನ್ನಾಯಾಲಯ ಇಂದು ಜಾಮೀನು ನೀಡಿದೆ ವಿಶೇಷ ನ್ನಾಯಾಧೀಶ ಅರವಿಂದ ಕುಮಾರ್ ನ್ಯಾಯಾಲಯದಲ್ಲಿ ಈ ವಿಷಯವನ್ನು ಪ್ರಕಟಿಸಿದರು ಇಂದು ಈ ಪ್ರಕರಣದ ವಿಚಾರಣೆಯ ಕೊನೆಯ ದಿನವಾಗಿತ್ತು ನ್ಯಾಯಾಲಯದ ಸಮನ್ಪ್ ಕಳಿಸಿದ್ದ ಹಿನ್ನೆಲೆಯಲ್ಲಿ ಈ ಎಲ್ಲಾ ಆರೋಪಿಗಳು ಹಾಜರಿದ್ದರು ನ್ನಾಯಾಲಯ ಯೂನಿವರ್ಸಲ್ ಆಪೆಲ್ ಅಸೋಡಿಯೇಟ್ನ ಮಾಲೀಕ ಚುನ್ನಿಲಾಲ್ ಚೌಹಾಣ್ ಮತ್ತು ಇತರ ಆರೋಪಿಗಳಾದ ಪ್ರೇಮ್ರಾಜ್ ಮತ್ತು ಲವಣ್ ಕುಮಾರ್ ರೌಚ್ ಅವರಿಗೂ ಜಾಮೀನು ಮಂಜೂರು ಮಾಡಿದೆ

ಗುಜರಾತ್ನ ವಲ್ಪದ್ ಜಿಲ್ಲೆಯ ಉದ್ವಾಡಾದಲ್ಲಿ ಸಂಸದರ ಆದರ್ಶ ಗ್ರಾಮ ಯೋಜನೆಯ ವ್ಯಾಪ್ತಿಯಲ್ಲಿ ಉಚಿತ ವೈಥೈ ಸೇವೆಯನ್ನು ಸರ್ಕಾರ ಆರಂಭಿಸಿದೆ

ಎಸ್

ಈ ಸೇವೆಯನ್ನು ಒದಗಿಸಿದೆ ಎಂದು ತಿಳಿಸಿದರು ಈಗ ಈ ಗ್ರಾಮ ಸಂಪೂರ್ಣ ಡಿಜಿಟಲ್ ಗ್ರಾಮವಾಗಿ ಮಾರ್ಪಟ್ಟಿದ್ದು ಸುತ್ತಮುತ್ತಲ ಪ್ರದೇಶಗಳೂ ಕೂಡ ಅನಿಮಿಯತ ಇಂಟರ್ನೆಟ್ ಡಾಟಾ ಬಳಸಲು ಇದರಿಂದ ಸಹಕಾರಿಯಾಗಿದೆ ಎಂದು ಅವರು ತಿಳಿಸಿದರು

ವೋರಾ ವ್ಯವಸ್ಥೆಗಳ ಬಗ್ಗೆ ನಿನ್ತೆ ಪರಿಶೀಲನೆ ನಡೆಸಿದರು

ಪರ್ತಕರ್ತರೊಬ್ಬರ ಕೊಲೆ ಪ್ರಕರಣದಲ್ಲಿ ಆರ್ಜೆಡಿ ನಾಯಕ ಲಾಲು ಪ್ರಸಾದ್ ಯಾದವ್ ಪುತ್ರ ತೇಜ್ ಪ್ರತಾಪ್ ವಿರುದ್ದದ ಕಲಾಪವನ್ನು ಸವೋಚ್ಲ ನ್ಯಾಯಾಲಯ ಇಂದು ಮುಕ್ತಾಯಗೊಳಿಸಿದೆ ಸಿಬಿಐ ಹೇಳಿಕೆಯನ್ನು ಪರಿಗಣಿಸಿದ ನ್ಯಾಯಾಲಯ ಮಾಜಿ ಆರೋಗ್ಯ ಸಚಿವರ ಮೇಲಿನ ಆರೋಪದಲ್ಲಿ ಯಾವುದೇ ಅಂಶಗಳು ಲಭ್ಯವಾಗಿಲ್ಲದ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನು ಕ್ಷೆಬಿಟ್ಟಿದೆ ತೇಜ್ ಪ್ರತಾಪ್ ಅವರು ಈ ಪ್ರಕರಣದಲ್ಲಿ ಯಾವುದೇ ರೀತಿಯಲ್ಲಿ ಒಳಗೊಂಡಿಲ್ಲ ಎಂದು ಸಿಬಿಐ ವರದಿ ತಿಳಿಸಿದ್ದರಿಂದ ಕೊಲೆಯಾದ ಪತ್ರಕರ್ತ ರಾಜ್ಡಿಯೋ ರಂಜನ್ ಅವರ ಪತ್ತಿ ಸಚಿವರ ವಿರುದ್ದ ದಾಖಲಿಸಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ಇತ್ಯರ್ಥಗೊಳಿಸಿತು

ಜರ್ಮನಿ ರಾಷ್ವಾಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಇದು ಅವರ ಮೊದಲ ಭಾರತ ಭೇಟಿಯಾಗಿದ್ದು ವಿವಿಧ ಕಂಪನಿಗಳ ನಿಯೋಗದೊಂದಿಗೆ ವಾರಾಣಾಸಿಗೆ ಇಂದು ಆಗಮಿಸಲಿದ್ದಾರೆ

ಸ್ವೇನ್ ಮಿಯರ್ ಶನಿವಾರ ರಾಷ್ಟ ಪತಿ ರಾಮನಾಥ್ ಕೋವಿಂದ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ನವದೆಹಲಿಯಲ್ಲಿನ ವ್ಯವಹಾರಿಕ ಕಾರ್ಯಕ್ರಮದಲ್ಲಿ ಜರ್ಮನಿ ಅಧ್ಯಕ್ಷರು ಪಾಲ್ಗೊಳ್ಳಲಿದ್ದು ಚೆನ್ನೈಗೂ ಭೇಟಿ ನೀಡಲಿದ್ದಾರೆ

ಇಂತಹ ಹಗರಣಗಳಿಗೆ ಮತ್ತೆ ಅವಕಾಶವಾಗದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿರುವುದಾಗಿ ಅವರು ತಮ್ಮ ಹೇಳಿಕೆಯನ್ನು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಬಳಕೆದಾರರ ದತ್ತಾಂಶಗಳಿಗೆ ಸಂಪೂರ್ಣ ಭದ್ರತೆ ಒದಗಿಸುವುದು ಫೇಸ್ಬುಕ್ನ ದೊಡ್ಡ ಜವಾಬ್ದಾರಿಯಾಗಿದೆ ತಪ್ಪಿದಲ್ಲಿ ಜನರ ವಿಶ್ವಾಸ ಕಳೆದುಕೊಳ್ಳಬೇಕಾಗುತ್ತದೆ ಎನ್ನುವ ಸಂಪೂರ್ಣ ಅರಿವಿದೆ ಎಂದು ಅವರು ತಮ್ಮ ಪೋಸ್ವ್ನಲ್ಲಿ ವಿವರಿಸಿದ್ದಾರೆ

ವಿದ್ಯಾರ್ಥಿಗಳಿಗೆ ಉತ್ತಮ ತರಬೇತಿದಾರರನ್ನು ನಿಯೋಜಿಸಲು ಪೋಷಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಶೀಘ್ರದಲ್ಲಿಯೇ ಮೊಬೈಲ್ ಆಪ್ವೊಂದನ್ನು ಅನಾವರಣಗೊಳಿಸಲಾಗುವುದು ಎಂದು ಕೇಂದ್ರ ಕ್ರೀಡಾ ಮತ್ತು ಯುವಜನ ವ್ಯವಹಾರ ಖಾತೆ ರಾಜ್ಯ ಸಚಿವ ರಾಜವರ್ಧನ್ ಸಿಂಗ್ ರಾಥೋರ್ ತಿಳಿಸಿದ್ದಾರೆ ಬೆಂಗಳೂರಿನ ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲಿಂದು ಮೂಲಭೂತ ಸೌಕರ್ಯ ಪರಿಶೀಲಿಸಿದ ಬಳಿಕ ಕ್ರೀಡಾಪಟುಗಳು ಹಾಗೂ ತರಬೇತುದಾರರೊಂದಿಗೆ ಅವರು ಮಾತನಾಡುತ್ತಿದ್ದರು ಉತ್ತಮ ತರಬೇತುದಾರರ ಮಾಹಿತಿ ಸಂಗ್ರಹಣೆಗಾಗಿ ಸಚಿವಾಲಯದಿಂದ ಪ್ರಯತ್ನ ಮಾಡಲಾಗುತ್ತಿದೆ ಖೇಲೊ ಇಂಡಿಯಾ ಶಾಲಾ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳುವವರು ತಮ್ಮ ತರಬೇತುದಾರರನ್ನು ನಮೂದಿಸುವಂತೆ ಕಡ್ಡಾಯ ಮಾಡಲಾಗಿದೆ ಎಂದು ತಿಳಿಸಿದರು ಅರುಣಾಚಲ ಪ್ರದೇಶದ ಪಶ್ಚಿಮ ಕಾಮೆಂಗ್ ಜಿಲ್ಲೆಯ ಧೀರಾಂಗ್ನಲ್ಲಿರುವ ರಾಷ್ಟೀಯ ಪರ್ವತಾರೋಹಣ ಮತ್ತು ವಿವಿಧ ಕ್ರೀಡೆಗಳ ಒಕ್ಕೂಟ ಎನ್ ಐ ಎಮ್ ಎಸ್ ಆವರಣದಲ್ಲಿ ನಿನ್ನೆ ಮೌಂಟ್ ಎವರೆಸ್ಟ್ ಪರ್ವತಾರೋಹಣಕ್ಕೆ ರಾಜ್ಯದ ಮುಖ್ಯಮಂತ್ರಿ ಪೇಮಾ ಖಂಡು ಹಸಿರು ನಿಶಾನೆ ತೋರಿದರು

ತಂಡವನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ಪೇಮಾ ಖಂಡು ಅವರ ಕಾರ್ಯ ಯಶಸ್ತಿಯಾಗುವಂತೆ ಹಾರ್ವೈಸಿದರು ಇಂದು ವಿಶ್ವ ಜಲ ದಿನ ನೀರಿನ ಮಹತ್ವ ಕುರಿತು ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಪ್ರತಿವರ್ಷ ಇದೇ ದಿನದಂದು ವಿಶ್ವ ಜಲ ದಿನವನ್ನಾಗಿ ಆಚರಿಸಲಾಗುತ್ತಿದೆ

ಜಲಶಕ್ತಿಯ ಮಹತ್ವ ಹಾಗೂ ನೀರಿನ ಸಂರಕ್ಷಣೆ ಕಡೆಗೆ ಕಟ್ಷಿಬದ್ದರಾಗಿರುವಂತೆ ಈ ದಿನದಂದು ಸಂದೇಶ ಸಾರುವಂತೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಟ್ವೀಟ್ ಮಾಡಿದ್ದಾರೆ ನೀರು ಸಂರಕ್ಷಣೆಯಿಂದ ನಗರಗಳು ಹಳ್ಳಿಗಳು ಹಾಗೂ ಕೃಡಿಕರಿಗೆ ಬಹಳಷ್ಟು ಅನುಕೂಲವಾಗಲಿದೆ ಎಂದು ಅವರು ಹೇಳಿದ್ದಾರೆ

ಈ ದಿನದ ಅಂಗವಾಗಿ ರಾಜ್ಯಾದಾದ್ಯತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಪಾಟ್ನಾದಲ್ಲಿ ಇಂದು ಮಧ್ಯಾಹ್ನ ಆಯೋಜಿಸಲಾಗಿರುವ ಮೂರು ದಿನಗಳ ಬಿಹಾರ ದಿವಸ್ ಕಾರ್ಯಕ್ರಮವನ್ನು ಉಪರಾಷ್ಟ್ಯಪತಿ ಎಂ ವೆಂಕಯ್ಯನಾಯ್ದು ಉದ್ಘಾಟಿಸಲಿದ್ದಾರೆ